ಇಂದು ರಾಷ್ಷೀಯ ವೈದ್ಯರ ದಿನಾಚರಣೆ ಕೊರೋನಾ ವಿರುದ್ದ ಅವಿರತ ಶ್ರಮಿಸುತ್ತಿರುವ ವೈದ್ಯ ಸಮುದಾಯಕ್ಕೆ ಗಣ್ಣರ ಶುಭಾಶಯ ದೇಶದ ಆರ್ಥಿಕತೆಯಲ್ಲಿ ಕೃಷಿ ಉತ್ಪನ್ನಗಳ ಪಾತ್ರ ಮಪತ್ವದ್ದು ಸಚಿವ ನರೇಂದ್ರ ಸಿಂಗ್ ತೋಮರ್

ಭಾರತ ಜೈನಾ ನಡುವಣ ವಾಸ್ತವ ಗಡಿ ನಿಯಂತ್ರಣ ರೇಖೆಯಲ್ಲಿ ಉಧ್ಯವಾಗಿರುವ ಬಿಕ್ಕಟ್ಟು ಶಮನಗೊಳಿಸಲು ತ್ವರಿತ ಹಾಗೂ ಪಂತ ಹಂತವಾಗಿ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಎಂದು ಭಾರತ ಚೀನಾ ಹೇಳವೆ ಸ್ಥಾಪಿತ ಸೇನೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳಲ್ಲಿ ಮಾತುಕತೆ ಮೂಲಕ ಬಿಕಟ್ನು ನಿವಾರಿಸಲು ಉಭಯ ದೇಶಗಳೂ ನಿರತವಾಗಿವೆ ಪೀಪಲ್ಪ್ ಲಿಬರೇಷನ್ ಆರ್ಮಿ ಹಾಗೂ ಭಾರತೀಯ ಸೇನೆಯ ಕಮಾಂಡರ್ಗಳು ಚುಶೂಲ್ನಲ್ಲಿ ನಿನ್ನೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿದರು

ಜಂಟಿ ಪೂಡಿಕೆ ಸೇರಿದಂತೆ ಹೆದ್ದಾರಿ ಯೋಜನೆಗಳಲ್ಲಿ ಚ್ಯೆನಾ ಕಂಪನಿಗಳು ಭಾಗಿಯಾಗಲು ಭಾರತ ಅವಕಾಶ ನೀಡುವುದಿಲ್ಲ ಎಂದು ಕೇಂದ್ರ ಸಚಿವ ನಿತಿನ್ ಗಡ್ತರಿ ಹೇಳಿದ್ದಾರೆ ಸುದ್ದಿ ಸಂಸ್ಥೆಯೊಂದಿಗೆ ಮಾತನಾಡಿರುವ ಅವರು ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಂತಹ ವಿವಿಧ ವಲಯಗಳಲ್ಲಿ ಚೈನಾದ ಕಂಪನಿಗಳಿಗೆ ಸರ್ಕಾರ ಅವಕಾಶ ಕಲ್ಲಿಸುವುದಿಲ್ಲ ಎಂದು ಸಪ್ಪಪಡಿಸಿದರು ಭಾರತವನ್ನು ಸ್ವಾವಲಂಬಿಯನ್ನಾಗಿಸುವ ನಿಟ್ಲನಲ್ಲಿ ಇದೊಂದು ಕ್ರಮವಾಗಿದೆ ಎಂದು ಸಚಿವ ನಿತಿನ್ ಗಡ್ಡರಿ ತಿಳಿಸಿದ್ದಾರೆ ಚ್ಛೆನೀಯರು ಸಹಭಾಗಿತ್ವ ಹೊಂದಿರುವ ಕಂಪನಿಗಳಿಗೆ ರಸ್ತೆ ನಿರ್ಮಾಣ ಯೋಜನೆಗಳಿಗೆ ಅವಕಾಶ ನೀಡುವುದಿಲ್ಲ ಎಂದು ಸಚಿವರು ಹೇಳಿದರು ಹೆದ್ದಾರಿ ಯೋಜನೆಗಳಲ್ಲಿ ಭಾರತೀಯ ಕಂಪನಿಗಳು ಪಾಲ್ಗೊಳ್ಳಲು ಅರ್ಹತಾ ಮಾನದಂಡವನ್ನು ವಿಸ್ತರಿಸುವ ಚೈನಾ ಕಂಪನಿಗಳನ್ನು ನಿಷೇಧಿಸುವ ಪರಿಷ್ನತ ನಿಯಮಗಳನ್ನು ಒಳಗೊಂಡ ನೀತಿಯನ್ನು ಸರ್ಕಾರ ಸದ್ಲದಲ್ಲೇ ಪ್ರಕಟಿಸಲಿದೆ ಎಂದು ಸಚಿವ ನಿತಿನ್ ಗಡ್ಡರಿ ತಿಳಿಸಿದ್ದಾರೆ ಹಿರಿಯ ರಾಜತಾಂತ್ರಿಕ ಅಧಿಕಾರಿ ಇಂದ್ರಾ ಮಣಿಪಾಂಡೆ ಅವರನ್ನು ವಿಶ್ವಸಂಸ್ಥೆ ಹಾಗೂ ಜಿನಿವಾದಲ್ಲಿರುವ ಇನ್ನಿತರ ಅಂತಾರಾಷ್ಷೀಯ ಸಂಸ್ಥೆಗಳಲ್ಲಿ ರಾಯಭಾರಿಯಾಗಿ ಹಾಗೂ ಭಾರತದ ಖಾಯಂ ಪ್ರತಿನಿಧಿಯಾಗಿ ನೇಮಿಸಲಾಗಿದೆ

ಶೀಘ್ರದಲ್ಲಿಯೇ ಅವರು ತಮ್ನ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ನಿರೀಕ್ಷೆ ಇದೆ

ಕೇಂದ್ರ ಗ್ರಹ ಸಚಿವಾಲಯ ನಿನ್ನೆ ಅಧಿಸೂಚನೆ ಹೊರಡಿಸಿದ್ದು ನಾಗಾಲ್ಲಾಂಡ್ನಲ್ಲಿ ನಾಗರಿಕ ಶಕ್ತಿಗೆ ನೆರವಾಗಿ ಸಶಸ್ತ ಪಡೆಗಳ ಬಳಕೆ ಅಗತ್ಯವಾಗುವಂತಹ ಪ್ರಕ್ಷುಬ್ಧ ಮತ್ತು ಅಪಾಯಕಾರಿ ವಾತಾವರಣವಿದೆ ಎಂದು ಕೇಂದ್ರ ಸರ್ಕಾರ ಅಭಿಪ್ರಾಯಪಟ್ಟದೆ

ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಲರ ಸಚಿವ ಡಿ

ಸದಾನಂದ ಗೌಡ ದೆಪಲಿಯಲ್ಲಿಂದು ರಾಮಗುಂಡಂ ರಸಗೊಬ್ಲರ ಹಾಗೂ ಕೆಮಿಕಲ್ಲ ಲಿಮಿಟೆಡ್ ಯೋಜನೆಯ ಬಗ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯೊಂದಿಗೆ ಸಭೆ ನಡೆಸಿ ಯೋಜನೆಯ ನಿರ್ಮಾಣ ಕಾಮಗಾರಿಗಳ ಬಗ್ಗೆ ಪರಾಮರ್ಶೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಯೋಜನೆ ಪೂರ್ಣಗೊಳ್ಳುವ ಪಂತಕ್ಷೆ ಬಂದಿದೆ ಈ ವರ್ಷದ ಅಕ್ಲೋಬರ್ ವೇಳೆಗೆ ವಾಣಿಜ್ಯ ಉತ್ಪಾದನೆಗೆ ಸಿದ್ದಗೊಳ್ಳಲಿದೆ ಎಂದು ಹೇಳಿದರು ಕೋವಿಡ್ ಸಾಂಕ್ರಾಮಿಕ ಸವಾಲುಗಳ ನಡುವೆ ಆರ್ಎಫ್ಸಿಎಲ್ ಕೈಗೊಂಡಿರುವ ಪಲವು ತ್ರಮಗಳನ್ನು ಸಚಿವರು ಕೊಂಡಾಡಿದರು ಈ ಯೋಜನೆ ಪೂರ್ಣಗೊಂಡರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಾವಲಂಬಿ ಭಾರತದ ಕನಸನ್ನು ನನಸಾಗಿಸಲು ಸಾಧ್ಯವಾಗಲಿದೆ ಎಂದು ಅವರು ಹೇಳಿದರು ಇಂದು ರಾಷ್ಷೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ ಕೊರೊನಾ ಸಾಂಕ್ರಾಮಿಕದ ವಿರುದ್ದ ಮುಂಚೂಣಿಯಲ್ಲಿ ನಿಂತು ಅವಿರತ ಹೋರಾಟ ನಡೆಸಿರುವ ವೈದ್ಯರಿಗೆ ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಪ ಸಚಿವ ಅಮಿತ್ ಷಾ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಮೊದಲಾದ ಗಣ್ಣರು ದೇಶದ ಪರವಾಗಿ ಕೃತಜ್ಞತಾ ಪೂರ್ವಕ ನಮನ ಸಲ್ಲಿಸಿದ್ದಾರೆ

ಮಾನವೀಯತೆಯ ಸಾಕಾರ ಮೂರ್ತಿಗಳಾಗಿದ್ದಾರೆ ವೈಯಕ್ತಿಕ ಹಿತಾಸಕ್ತಿ ಬದಿಗಿರಿಸಿ ವೃತ್ತಿ ಧರ್ಮವನ್ನು ಮೆರೆಯುತ್ತಿರುವ ವೈದ್ಯರನ್ನು ನಾವೆಲ್ಲರೂ ಸಾಮೂಹಿಕವಾಗಿ ಬೆಂಬಲಿಸಬೇಕಾಗಿದೆ ಎಂದು ಉಪರಾಷ್ಷಪತಿ ಕರೆ ನೀಡಿದ್ದಾರೆ ಪಠ್ಚಿಮ ಬಂಗಾಳದ ಮುಖ್ಚುಮಂತ್ರಿಯೊ ಆಗಿದ್ದ ಖ್ಚಾತ ವೈದ್ಯ ಡಾ

ಆ ರಾಜ್ಯದಲ್ಲಿ ಇಂದು ಸಾರ್ವತ್ರಿಕ ರಜೆ ಘೋಷಿಸುವ ಮೂಲಕ ದೇತದ ಎಲ್ಲಾ ವೈದ್ಯರಿಗೆ ನಮನ ಸಲ್ಲಿಸಲಾಗುತ್ತಿದೆ

ರಾಯ್ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಈ ದಿನದಂದು ವೈದ್ಯಕೀಯ ರಂಗಕ್ಷೆ ಅತ್ಯುತ್ತಮ ಕೊಡುಗೆ ನೀಡಿರುವ ವೈದ್ಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಪ್ರಯಾಗ್ರಾಜ್ನಲ್ಲಿ ಹೆಸರಾಂತ ಮರಳುಶಿಲ್ಪಿ ಸುದರ್ಶನ್ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ಎತ್ತಿಕೊಂಡಿರುವ ವೈದ್ಯರ ಮರಳು ಶಿಲ್ಪವನ್ನು ನಿರ್ಮಿಸುವ ಮೂಲಕ ಎಲ್ಲಾ ವೈದ್ಯರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ದೇಶದ ಅರ್ಥಿಕ ಅಭಿವೃದ್ದಿಯಲ್ಲಿ ಚಾರ್ಟಡ್ ಅಕೌಂಟೆಂಟ್ಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಚಾರ್ಟಡ್ ಅಕೌಂಟೆಂಟ್ ದಿನದ ಅಂಗವಾಗಿ ಟ್ಲೀಟ್ ಮಾಡಿರುವ ಅವರು ಅರ್ಥಿಕ ವ್ಲವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಪಾಗೂ ಹಣಕಾಸು ಆರೋಗ್ಲ ರಕ್ಷಿಸುವಲ್ಲಿ ಚಾರ್ಟಡ್ ಅಕೌಂಟೆಂಟ್ಗಳು ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಅವರ ಸೇವೆ ಅತ್ಯಂತ ಆಳವಾದ ಮೌಲವನ್ನು ಹೊಂದಿದೆ ಎಂದು ಹೇಳಿದ್ದಾರೆ

ಈ ಸಂದರ್ಭದಲ್ಲಿ ಪರಿಸರ ಅರಣ್ನ ಹಾಗೂ ಹವಾಮಾನ ಬದಲಾವಣೆ ಸಚಿವ ಪ್ರಕಾಶ್ ಜಾವಡೇಕರ್ ಸಾರ್ವಜನಿಕರಿಗೆ ಕರೆ ನೀಡಿ ಗಿಡಗಳನ್ನು ನೆಟ್ಟು ಪರಿಸರವನ್ನು ಪಸಿರಾಗಿಸುವಂತೆ ಕೋರಿದ್ದಾರೆ ಉತ್ತಮ ಭವಿಷ್ಕಕ್ನಾಗಿ ಪರಿಸರದ ಬಗ್ಗೆ ಕಾಳಜಿ ಹೊಂದುವಂತೆಯೂ ಅವರು ಮನವಿ ಮಾಡಿದ್ದಾರೆ

ದೇಶದ ರೈತರು ಉತ್ತಮ ಬೆಳೆ ನಿರ್ವಹಣಾ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಕೃಷಿ ಉತ್ಪಾದನೆಯನ್ನು ಇನ್ನೂ ಪಲವು ಪಟ್ಲು ಹೆಚ್ಚಿಸಬಹುದಾಗಿದೆ ಎಂದು ಕೇಂದ್ರ ಕ್ಕಷಿ ಹಾಗೂ ರೈತರ ಕಲ್ಲಾಣ ಸಚವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ ಕೃಷಿ ಚಟುವಟಕೆ ಲಾಭದಾಯಕವನ್ನಾಗಿಸಲು ರೈತರು ವೈವಿಧ್ಯಮಯ ಬೆಳೆಗಳನ್ನು ಬೆಳೆಯಬೇಕು ಎಂದು ಸಚಿವರು ರೈತರಿಗೆ ಮನವಿ ಮಾಡಿದ್ದಾರೆ ಈ ಸಂಬಂಧ ಕೈತರಿಗೆ ಪತ್ರ ಬರೆದಿರುವ ಸಚಿವರು ಕೈತರು ತಮ್ಮ ಕಾರ್ಯಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತಿದ್ದಾರೆ

ಹಿಂಗಾರು ಬೆಳೆಗಳ ಕಟಾವು ಮುಗಿದು ಮಾರಾಟ ಪ್ರಕ್ರಿಯೆ ಯಾವುದೇ ಅಡೆ ತಡೆ ಇಲ್ಲದಂತೆ ಪೂರ್ಣಗೊಂಡಿದೆ ದೇತದ ಆರ್ಥಿಕತೆಯಲ್ಲಿ ಕ್ಕಷಿ ಉತ್ವನ್ನಗಳು ಅತ್ಲಂತ ಮಹತ್ವದ್ದು ಎಂದು ಸಚಿವರು ಹೇಳಿದ್ದಾರೆ